ಅಮೆರಿಕದ ಟೆಲ್ಲುರಿಯನ್ ಕಂಪನಿಯಿಂದ ಐದು ದಶಲಕ್ಷ ಟನ್ ಎಲ್ಎನ್ಜಿ ಆಮದು ಮಾಡಿಕೊಳ್ಳಲು ಭಾರತದ ಪೆಟ್ರೋನೆಟ್ ಒಪ್ಪಂದ

ಸಭೆಯಲ್ಲಿ ಪಾಲ್ಲೊಂಡಿದ್ದ ಕಂಪನಿಗಳಲ್ಲಿ ಕೆಲವು ಭಾರತದಲ್ಲಿ ಕಾರ್ಯಾಚರಿಸುತ್ತಿವೆ ಸಭೆಯ ಸಂದರ್ಭದಲ್ಲಿ ಹೊಸ್ಸನ್ ಮೂಲದ ಪ್ರಮುಖ ಇಂಧನ ಕಂಪನಿ ಟುಲ್ಲೆರಿಯನ್ ಮತ್ತು ಭಾರತದ ಪೆಟ್ರೋನೆಟ್ ಎಲ್ಎನ್ಜಿ ನಡುವೆ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು

ಈ ವಲಯದಲ್ಲಿದ್ದ ಅನಿಯಂತ್ರಿತ ಕಟ್ಟುಪಾಡುಗಳನ್ನು ತೆಗೆದುಹಾಕಿದ ಕ್ರಮಕ್ಕೆ ಮೆಚ್ಚುಗೆ ಸೂಚಿಸಿದರು ಸರ್ಕಾರದ ಸುಧಾರಣಾ ನೀತಿಗಳು ಮತ್ತು ಭಾರತೀಯ ಆರ್ಥಿಕತೆಯ ಬಗ್ಗೆಯೂ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು

ಸಿಇಒಗಳ ಸಭೆ ನಡೆದ ಹೋಟೆಲ್ ಪೋಸ್ಸ್ ಓಕ್ ನಲ್ಲಿ ಪ್ರಧಾನಿ ಮೋದಿ ನೂರಾರು ಭಾರತೀಯ ಅಮೆರಿಕನ್ನರನ್ನು ಭೇಟಿಯಾದರು ಒಂದು ವಾರದಲ್ಲಿ ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ತಮ್ಮ ಪ್ರಥಮ ಚರಣದಲ್ಲಿ ಹ್ಯೂಸ್ಸನ್ಗೆ ಭೇಟಿ ನೀಡಿದ್ದಾರೆ ಬುಷ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ವ್ಯಾಪಾರ ಮತ್ತು ಅಂತಾರಾಷ್ಟೀಯ ವ್ಯವಹಾರಗಳ ನಿರ್ದೇಶಕ ಕ್ರಿಸ್ಸೋಫರ್ ಓಲ್ಪೋನ್ ಮತ್ತು ಇತರ ನಾಯಕರು ಬರಮಾಡಿಕೊಂಡರು ಭಾರತದ ಅಮೆರಿಕ ರಾಯಭಾರಿ ಕೆನ್ನೆತ್ ಜಸ್ಸರ್ ಮತ್ತು ಅಮೆರಿಕದಲ್ಲಿ ಭಾರತೀಯ ರಾಯಭಾರಿ ಹರ್ಷವರ್ಧನ್ ಶ್ರೀಂಗ್ಲಾ ಈ ವೇಳೆ ಉಪಸ್ಥಿತರಿದ್ದರು

ಹ್ಯೂಸ್ಟನ್ನಲ್ಲಿಂದು ಸಿಖ್ ಸಮುದಾಯ ಮತ್ತು ಕಾಶ್ವೀರಿ ಪಚಿದಿತರನ್ನು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದರು

ಭಾರತದ ಅಭಿವೃದ್ದಿಯೆಡೆಗೆ ಅವರ ಉತ್ಪಾಹ ನೋಡಿ ಸಂತಸವಾಗಿದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಪ್ರಧಾನಿ ಮೋದಿ ಕಾಶ್ಮೀರಿ ಪಂಡಿತರೊಂದಿಗೆ ಸಂವಾದ ನಡೆಸಿದರು ದಾವೂದಿ ಬೋಹ್ರಾ ಸಮುದಾಯದ ಸದಸ್ಯರನ್ನು ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಜಗತ್ತಿನಾದ್ಯಂತ ದಾವೂದಿ ಬೋಹ್ರಾ ಸಮುದಾಯ ನೆಲೆಸಿದೆ ಎಂದು ಮೋದಿ ಹೇಳಿದರು

ಅಬುದಾಬಿ ಹೂಡಿಕೆ ಪ್ರಾಧಿಕಾರದ ವ್ಯವಸ್ದಾಪಕ ನಿರ್ದೇಶಕ ಶೇಖ್ ಹಮದ್ ಬಿನ್ ಝಾಯೆದ್ ಅಲ್ ನಹ್ಯಾನ್ ಕೂಡ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಆಹಾರ ಸಂಸ್ಕರಣೆ ನಾಗರಿಕ ವಿಮಾನಯಾನ ರ್ಮೆಲ್ಲೆ ನವೀಕರಿಸಬಹುದಾದ ಇಂಧನ ಮೂಲಸೌಕರ್ಯ ಶಿಪ್ಸಿಂಗ್ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಉಭಯ ದೇಶಗಳು ಮಾತುಕತೆ ನಡೆಸಲಿವೆ

ಪಕ್ಷದ ರಾಷ್ಟೀಯ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಮತ್ತಿತರ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಕರ್ನಾಟಕಕ್ಕೆ ಉತ್ತಮ ಭವಿಷ್ಯವಿದೆ ಎಂದು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಹೇಳಿದ್ದಾರೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಅಭಿವೃದ್ದಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದರು ಬಾಂಗ್ಲಾದೇಶಕ್ಕೆ ನಾಲ್ಕು ದಿನಗಳ ಭೇಟಿ ನೀಡಿರುವ ಭಾರತೀಯ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೆರಮ್ ಬೀರ್ ಸಿಂಗ್ ಅವರು ನಿನ್ನೆ ಢಾಕಾ ತೆಲುಪಿದರು ಅವರೊಂದಿಗೆ ದ್ಲಿಸದಸ್ಯರ ನಿಯೋಗ ಕೂಡ ತೆರಳಿದೆ ಅಡ್ಮಿರಲ್ ಕರಮ್ ಬೀರ್ ಸಿಂಗ್ ಅವರು ಬಾಂಗ್ಲಾದೇಶದ ವಾಯು ಪದೆ ಭೂಸೇನೆ ಹಾಗೂ ನೌಕಾಪಡೆಯ ಮುಖ್ಯಸ್ಥರು ಮತ್ತು ಸೇನಾ ಪಡೆ ವಿಭಾಗದ ಪ್ರಮುಖ ಸಿಬ್ಬಂದಿ ಅಧಿಕಾರಿಯನ್ನು ಭೇಟಿಯಾಗಲಿದ್ದಾರೆ ಎಂದು ಢಾಕಾದಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ಬಿಡುಗಡೆ ಮಾಡಿರುವ ಪ್ರಕಟಣೆ ತಿಳಿಸಿದೆ ಅಲ್ಲದೆ ಅವರು ಅಲ್ಲಿನ ಪ್ರಧಾನ ಮಂತ್ರಿ ಶೇಖ್ ಹಸೀನಾ ಅವರ ಭದ್ರತಾ ವ್ಯವಹಾರಗಳ ಸಲಹೆಗಾರ ಮತ್ತು ಉನ್ನತ ಮಟ್ಟದ ನಿಯೋಗದ ಅಧಿಕಾರಿಗಳನ್ನೂ ಭೇಟಿ ಮಾಡಲಿದ್ದಾರೆ ಬಾಂಗ್ಲಾದೇಶ ನೌಕಾಪಡೆಯ ಪ್ರಾದೇಶಿಕ ಕಮಾಂಡರ್ಗಳೊಂದಿಗೆ ಕರಮ್ ಬೀರ್ ಸಿಂಗ್ ಅವರು ಮಾತುಕತೆ ನಡೆಸಲಿದ್ದು ಖುಲ್ನಾ ನೌಕಾನೆಲೆ ಬಾಂಗ್ಲಾದೇಶದ ವಿವಿಧ ನೌಕಾ ಕೇಂದ್ರಗಳು ಮತ್ತು ಕಾರ್ಯಾಚರಣೆ ವಿಭಾಗಗಳಿಗೂ ಭೇಟಿ ನೀಡಲಿದ್ದಾರೆ

ಇದರಿಂದಾಗಿ ಕಡಲ ರಕ್ಷಣಾ ಪ್ರದೇಶದಲ್ಲಿ ಸ್ತೇಹ ಮತ್ತು ದ್ವಿಪಕ್ಷೀಯ ಸಹಕಾರ ವ್ಬದ್ದಿಯಾಗಲಿದೆ ಎಂದು ಪ್ರಕಟಣೆ ತಿಳಿಸಿದೆ

ನಂತರ ಕಕ್ಕಡ್ ಸಾರ್ವಜನಿಕ ನಿಯಮಿತ ಸಂಸ್ಥೆಗಳನ್ನು ಆರಂಭಿಸಿ ಬ್ಯಾಂಕುಗಳಿಗೆ ವಂಚಿಸುವ ಉದ್ದೇಶದಿಂದ ಸಾಲ ಪಡೆದು ವಂಚಿಸಿದ್ದರು ಬಳಿಕ ಅವರು ದುಬೈ ಮೂಲಕ ಲಿಬೆರಿಯಾಕ್ಕೆ ಪಲಾಯನ ಮಾಡಿದ್ದರೂ ಇಂಟರ್ವೋಲ್ ನೆರವಿನೊಂದಿಗೆ ಅವರನ್ನು ಮರಳಿ ಭಾರತಕ್ಕೆ ಕರೆತರಲಾಯಿತು ಪದೇ ಪದೇ ಸಮನ್ನ್ ನೀಡಿದರೂ ಅವರು ಪಿಎಂಎಲ್ಎ ಅಡಿ ತನಿಖೆಗೆ ಹಾಜರಾಗುತ್ತಿರಲಿಲ್ಲವೆಂದು ಇದಿ ತಿಳಿಸಿದೆ ಈವರೆಗಿನ ತನಿಖೆಯಲ್ಲಿ ಆರೋಪಿ ಅನೇಕ ನಕಲಿ ಕಂಪನಿಗಳನ್ನು ಸ್ಥಾಪಿಸಿ ಸಂಶಯಾಸ್ವದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದು ಖೋಟಾ ಹಣಕಾಸು ದಾಖಲೆಗಳನ್ನು ತಮ್ಮ ವಿವಿಧ ಸಂಸ್ಥೆಗಳ ಹೆಸರಿನಲ್ಲಿ ತಯಾರಿಸಿರುವುದು ತಿಳಿದು ಬಂದಿದೆ ಎಂದು ಇ

ಕಲ್ಯಾಣ್ ಸಿಂಗ್ ಅವರು ರಾಜಸ್ತಾನ ರಾಜ್ಯಪಾಲರಾಗಿದ್ದರು ಆದರೆ ಇದೀಗ ಅವರ ಅವಧಿ ಮುಕ್ತಾಯಗೊಂಡಿರುವುದರಿಂದ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ

ಯಾದವ್ ಈ ಆದೇಶ ನೀಡಿದ್ದಾರೆ

ಆದರೆ ಈಗ ಅವರ ಅಧಿಕಾರಾವಧಿ ಮುಕ್ತಾಯಗೊಂಡಿರುವುದರಿಂದ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಸುಪ್ರೀಂಕೋರ್ಟ್ನ ನಿರ್ದೇಶನದಂತೆ ಪ್ರಕರಣವನ್ನ ದೈನಂದಿನ ಆಧಾರದಲ್ಲಿ ವಿಚಾರಣೆ ನಡೆಸಲಾಗಿದೆ ಪ್ರಸ್ತುತ ಎಲ್ಲಾ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ ಈಜಿಪ್ಟ್ನಲ್ಲಿ ಭದ್ರತಾ ಪಡೆ ಮತ್ತು ಸರ್ಕಾರಿ ವಿರೋಧಿ ಪ್ರತಿಭಟನಕಾರರ ಮಧ್ಯೆ ನಿನ್ನೆ ಬಂದರು ನಗರ ಸುಯೆಜ್ನಲ್ಲಿ ನಡೆದ ಫರ್ಷಣೆಯ ವೇಳೆ ಅಶ್ರುವಾಯು ಸಿದಿಸಿ ಗುಂಡು ಹಾರಿಸಲಾಗಿದೆ ಪ್ರತಿಭಟನಕಾರರು ಎರಡನೇ ದಿನವಾದ ನಿನ್ನೆ ಸುಯೆಜ್ ಕೆಳಪಟ್ಟಣದ ಕಡೆಗೆ ಹೋಗುತ್ತಿದ್ದಾಗ ಭದ್ರತಾ ಪಡೆ ಅವರನ್ನು ತಡೆದರು

ಅಧ್ಯಕ್ಷ ಅಬ್ದುಲ್ ಫತ್ತಾಹ್ ಅಲ್ ಸೀಸಿ ಅವರ ವಿರೋಧವಾಗಿ ಮತ್ತು ದೇಶಭ್ರಷ್ಟ ಉದ್ಯಮಿ ಮುಹಮ್ಮದ್ ಅಲಿ ಅವರು ಅಧ್ಯಕ್ಷರ ವಿರುದ್ದ ಪ್ರತಿಭಟನೆಗೆ ಆನ್ಲೈನ್ ಮೂಲಕ ಕರೆ ನೀದಿದ್ದರು

ಬೆಂಗಳೂರಿನ ಎಂ